ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಲ್ವೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ನದ್ ಸೋಲಿಹ್ ಜಂಟಿಯಾಗಿ ವಿವಿಧ ವಲಯಗಳನ್ನು ಒಳಗೊಂಡ ನಾಲ್ಕು ಪ್ರಮುಖ ಅಭಿವೃದ್ದಿ ಯೋಜನೆಗಳಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಇಂದು ಸಂಜೆ ಚಾಲನೆ ನೀಡಿದರು ಎಲ್ಇಡಿ ದೀಪಗಳನ್ನು ಬಳಸಿಕೊಂಡು ಮಾಲೆ ನಗರಕ್ಕೆ ಬೀದಿ ದೀಪದ ವ್ಯವಸ್ಥೆ ಕಲ್ಪಿಸುವ ಯೋಜನೆಯೂ ಇದರಲ್ಲಿ ಒಂದಾಗಿದೆ

ಮೂರು ಮೀನು ಸಂಸ್ಕರಣಾ ಫಟಕಗಳನ್ನು ಉದ್ವಾಟಿಸಲಾಗಿದ್ದು

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಮಾಲ್ಲೀವ್ಗೆ ಸಂಬಂಧಗಳಲ್ಲಿ ಅತ್ಯಂತ ಮಹತ್ವದ ಮತ್ತು ಮೈಲಿಗಲ್ಲು ವರ್ಷವಾಗಿದೆ ಎಂದು ಅಭಿಪ್ರಾಯಪಟ್ಟರು ಎನ್ಡಿಎ ಸರ್ಕಾರದ ನೆರೆ ಹೊರೆಯವರು ಮೊದಲು ಮತ್ತು ಮಾಲ್ದೀವ್ಸ್ ಸರ್ಕಾರದ ಇಂಡಿಯಾ ಮೊದಲು ನೀತಿಗಳಿಂದ ಎಲ್ಲ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ವೃದ್ಧಿಯಾಗಿದೆ ಎಂದರು ದೇತೀಯವಾಗಿ ನಿರ್ಮಿಸಿರುವ ಮೇಡ್ ಇನ್ ಇಂಡಿಯಾ ವೇಗದ ಇಂಟರ್ ಸೆಪ್ಟರ್ ಕ್ರಾಫ್ಟ್ ಅನ್ನು ಮಾಲ್ದೀವ್ಸ್ನ ಕರಾವಳ ಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು ಈ ವಿಮಾನ ಮಾಲ್ಲೀವ್ಸ್ನ ಕಡಲ ಭದ್ರತೆಯನ್ನು ವ್ಯಧಿಸಲು ಸಹಕಾರಿಯಾಗಲಿದೆ ಮತ್ತು ಆರ್ಥಿಕತೆ ಪ್ರವಾಸೋದ್ದಮ ಅಭಿವ್ಯಧಿಗೆ ಉತ್ತೇಜನ ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಮಾಲ್ವೀವ್ಗೆಗೆ ಭೇಟಿ ನೀಡುವ ಪ್ರವಾಸಿಗರ ಸಂಚ್ಯೆ ದ್ವಿಗುಣಗೊಂಡಿದೆ ಮತ್ತು ಭಾರತ ಐದನೇ ಸ್ವಾನದಿಂದ ಎರಡನೇ ಸ್ವಾನಕ್ಕೆ ಇಳಿದಿದೆ ಎಂದು ಹೇಳಿದರು ರುಪೇ ಪಾವತಿ ವ್ಯವಸ್ಥೆ ಮಾಲ್ವೀವ್ಗೆಗೆ ಭೇಟಿ ನೀಡುವ ಭಾರತೀಯರಿಗೆ ಹೆಚ್ಚು ಅನುಕೂಲವಾಗಲಿದೆ ಪುಲ್ಹುಲ್ ಮಾಲೆಯಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಕ್ಲಾನ್ಸರ್ ಆಸ್ಪತ್ರೆ ನಿರ್ಮಿಸಲು ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಲಿವೆ ಎಂದು ಶ್ರಧಾನಮಂತ್ರಿ ತಿಳಿಸಿದರು ಮಾಲ್ಲೀವ್ ಅಧ್ಯಕ್ಷರು ಮಾತನಾಡಿ ಭಾರತ ಮತ್ತು ಮಾಲ್ಲೀವ್ ವಿಸ್ತಾರವಾದ ಹಿಂದೂಮಹಾಸಾಗರವನ್ನು ಸಂಪರ್ಕಿಸಲಿವೆ ಸಮುದ್ದದ ಸುರಕ್ಷತೆ ಮತ್ತು ಭದ್ರತೆ ವಿಚಾರದಲ್ಲಿ ಉಭಯ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ರಾಷ್ಲರಾಜಧಾನಿ ದೆಹಲಿಯಲ್ಲಿಂದು ಬೆಳಗ್ಗೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಿತು ಸಭೆಯಲ್ಲಿ ಹಲವಾರು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ

ಸಂಪುಟ ಸಭೆಯ ನಂತರ ಸುಧಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಭಾರತದ ಹಿತರಕ್ಷಣೆ ಮಾಡುವಲ್ಲಿ ಮಸೂದೆ ಮಹತ್ವದ ಪಾತ್ರ ವಹಿಸಲಿದೆ ಮತ್ತು ಆದಷ್ಟೂ ಶೀಘ್ರ ಮಸೂದೆಯನ್ನು ಸಂಸತಿನಲ್ಲಿ ಮಂಡಿಸಲಾಗುವುದೆಂದು ಹೇಳದರು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಲ ಜಾತಿ ಮತ್ತು ಪಂಗಡದವರಿಗಿರುವ ಮೀಸಲಾತಿಯನ್ನು ಇನ್ನೂ ಹತ್ತು ವರ್ಷ ವಿಸ್ತರಿಸುವ ಪ್ರಸ್ತಾವನೆಗೂ ಸಂಪುಟ ಅನುಮೋದನೆ ನೀಡಿದೆ

ಕೇಂದ್ರ ಸರ್ಕಾರಿ ಸ್ನಾಮ್ದ ಸಾರ್ವಜನಿಕ ವಲಯದ ಉಧಿಮೆಗಳು ಸಿಪಿಎಸ್ಇಗಳು ಮತ್ತು ಇತರ ಸರ್ಕಾರಿ ಸಂಸ್ಥೆಗಳಿಗೆ ಹೆಚ್ಚುವರಿ ಅನುದಾನ ಒದಗಿಸುವ ಉದ್ಲೇಶದ ಭಾರತ್ ಬಾಂಡ್ ಎಚ್ಎನ್ ಟ್ರೇಡಡ್ ಫಂಡ್ ಪ್ರಾರಂಭಿಸುವುದಕ್ಕೂ ಕೇಂದ್ರ ಸಂಪುಟ ತನ್ನ ಅಂಗೀಕಾರ ನೀಡಿದೆ ಈ ಮೂಲಕ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕಂಪನಿ ಬಾಂಡ್ ಇಟಿಎಫ್ ಪ್ರಾರಂಭಿಸಲಾಗುತ್ತಿದೆ ಸಂಪುಟ ಸಭೆಯ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಪಣಕಾಸು ಸಚವೆ ನಿರ್ಮಲಾ ಸೀತಾರಾಮನ್ ಭಾರತದಲ್ಲಿ ಬಾಂಡ್ ಮಾರುಕಟ್ಲೆಯನ್ನು ಮತ್ತಷ್ಟು ವಿಸ್ತರಿಸಲು ಸರ್ಕಾರ ಪ್ರಯತ್ಶಿಸುತ್ಗಿದೆ ಎಂದರು ಕೇಂದ್ರೀಯ ಸಂಸ್ಕತ ವಿಶ್ವವಿದ್ಯಾಲಯಗಳ ಮಸೂದೆಗೂ ಸರ್ಕಾರ ಅನುಮೋದನೆ ನೀಡಿದ್ದು ಈ ಮಸೂದೆಯನ್ನು ಸಂಸ್ಕಿನಲ್ಲಿ ಮಂಡಿಸಲಾಗುವುದೆ ಮೂರು ಸಂಸ್ನತ ಡೀಮ್ಡ್ ವಿಶ್ವವಿದ್ಯಾಲಯಗಳನ್ನು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನಾಗಿ ಪರಿವರ್ತಿಸಲು ಮಸೂದೆಯಲ್ಲಿ ಅವಕಾಶ ಕಲ್ಲಿಸಲಾಗಿದೆ ದೆಹಲಿಯ ಪ್ರಗತಿ ಮೈದಾನದಲ್ಲಿ ಪಂಚತಾರಾ ಹೋಟೆಲ್ವೊಂದನ್ನು ನಿರ್ಮಿಸಲು ಸಂಪುಟ ಸಮ್ನತಿಸಿದೆ ಪ್ರಗತಿ ಮೈದಾನವನ್ನು ಜಾಗತಿಕಮಟ್ಟದ ಅಂತಾರಾಷೀಯ ಪ್ರದರ್ಶನ ಮತ್ತು ಸಮಾವೇಶ ಕೇಂದ್ರವನ್ನಾಗಿ ಮರು ಅಭಿವ್ಯದಿಪಡಿಸುವ ಬೃಹತ್ ಯೋಜನೆಯನ್ನು ಐಟಿಪಿಟ ಅನುಷ್ಠಾನಕ್ಕೆ ತಂದಿದೆ

ಚುನಾವಣಾ ನಿರ್ವಹಣೆ ಮತ್ತು ಆಡಳತ ಕ್ಷೇತ್ರದಲ್ಲಿ ಭಾರತದ ಚುನಾವಣಾ ಆಯೋ ಮತ್ತು ಮಾಲ್ಲೀವ್ನ ಚುನಾವಣಾ ಆಯೋಗಗಳ ನಡುವೆ ಸಹಕಾರಕ್ಷೆ ಸಂಬಂಧಿಸಿದ ಒಡಂಬಡಿಕೆಗೆ ಸಹ ಹಾಕುವುದಕ್ಕೂ ಸಂಪುಟ ಒಪ್ಪಿಗೆ ನೀಡಿದೆ ಐಎನ್ಎಕ್ಸ್ ಮೀಡಿಯಾ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಜಾರಿ ನಿರ್ದೇಶನಾಲಯ ದಾಖಲಿಸಿದ್ದ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂಗೆ ಸುಪ್ರೀಂಕೋರ್ಟ್ ಇಂದು ಜಾಮೀನು ಮಂಜೂರು ಮಾಡಿದೆ ಚಿದಂಬರಂ ತನ್ನ ಪೂರ್ವಾಸುಮತಿ ಪಡೆಯದೆ ದೇಶ ಬಿಟ್ಲು ಹೊರಗೆ ಹೋಗುವಂತಿಲ್ಲ ಮತ್ತು ಸಾಕ್ಷೀದಾರರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಬಾರದು ಅಥವಾ ಸಾಕ್ಸ್ತಾಧಾರಗಳನ್ನು ನಾಶಗೊಳಿಸಲು ಯತ್ನಿಸಬಾರದು ಎಂದು ಅವರಿಗೆ ಜಾಮೀನು ಮಂಜೂರು ಮಾಡುವ ಮುನ್ನ ಸರ್ವೋಚ್ಲ ನ್ಯಾಯಾಲಯ ಸೂಚಿಸಿದೆ

ನ್ನಾಯಮೂರ್ತಿಗಳಾದ ಎ

ಬೋಪಣ್ಣ ಮತ್ತು ಹ್ಯಷಿಕೇಶ್ ರಾಯ್ ಅವರನ್ನೊಳಗೊಂಡ ಪೀಠ ಈ ಪ್ರಕರಣ ಸಂಬಂಧ ಚಿದಂಬರಂ ಯಾವುದೇ ಮಾಧ್ಯಮಗಳಿಗೆ ಸಂದರ್ಶನ ಮತ್ತು ಹೇಳಿಕೆಗಳನ್ನು ನೀಡಬಾರದೆಂದು ಷರತ್ತು ವಿಧಿಸಿದೆ ತೆಲಂಗಾಣದ ಆತ್ಲಾಚಾರ ಸಂತ್ರಕ್ತೆ ದಿಶಾಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಸಾಮಾಜಿಕ ಕಾರ್ಯಕರ್ತೆ ಭೂಮಾತಾ ಬ್ರಿಗೇಡ್ನ ತ್ಯಪ್ತ ದೇಸಾಯಿ ಹೈದ್ರಾಬಾದ್ನಲ್ಲಿಂದು ಮುಖ್ಯಮಂತ್ರಿ ಕಚೇರಿ ಸಮೀಪ ಪ್ರತಿಭಟನೆ ನಡೆಸಲು ಮುಂದಾದಾಗ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತೃಪ್ತಿ ದೇಸಾಯಿ ಅವರೊಂದಿಗಿದ್ದ ಹಲವಾರು ಕಾರ್ಯಕರ್ತರನ್ನು ವಶಕ್ಕೆ ಪಡೆಯಲಾಗಿದೆ

ರಾಜ್ಲದಲ್ಲಿ ಮಹಿಳಾ ಸುರಕ್ಷತೆಗಾಗಿ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಕಾರ್ಯತ್ರಮಗಳ ಅನುಷ್ಠಾನದ ಕುರಿತು ಸಭೆಯಲ್ಲಿ ಪರಾಮರ್ಶೆ ನಡೆಸಲಾಯಿತು ಎಂದು ವರದಿಯಾಗಿದೆ ಗ್ಸಹ ಸಚಿವೆ ಮಹಮೂದ್ ಆಲಿ ಅಧ್ಯಕ್ಷತೆಯಲ್ಲಿ ನಡೆಸ ಸಭೆಯಲ್ಲಿ ಶಿಕ್ಷಣ ಸಚಿವ ಸಬೀತಾ ಇಂದ್ರಾ ರೆಡ್ಡಿ ಮಹಿಳಾ ಅಭಿವ್ವದ್ಲಿ ಸಚಿವೆ ಸತ್ಯವತಿ ರಾಥೋಡ್ ಮತ್ತು ಪಂಚಾಯತ್ ರಾಜ್ ಸಚಿವ ದಿಯಾಕರ್ ರಾವ್ ಸೇರಿದಂತೆ ರಾಜ್ಯದ ಪೊಲೀಸ್ ಮಹಾನಿರ್ದೇತಕ ಮಹೇಂದ್ರ ರೆಡ್ಡಿ ಶಿಕ್ಷಣ ಮತ್ತು ಮಹಿಳಾ ಅಭಿವೃದ್ದಿ ಇಲಾಖೆಯ ಕಾರ್ಯದರ್ತಿಗಳು ಮತ್ತು ಇತರ ಉನ್ನತಾಧಿಕಾರಿಗಳು ಪಾಲ್ಗೊಂಡಿದ್ದರು

ಮತದಾನಕ್ನಾಗಿ ನಾಲ್ಲು ಸಾವಿರಕ್ಕೂ ಹೆಚ್ಚು ಮತಗಟ್ಲೆಗಳನ್ನು ತೆರೆಯಲಾಗಿದೆ

ಬುಡಕಟ್ಟು ಜನಾಂಗದ ಪ್ರದೇಶಗಳಲ್ಲಿ ಮೂರು ಮತಗಟ್ಟೆಗಳನ್ನು ಸ್ಲಾಪಿಸಲಾಗಿದೆ

ಜಾರ್ಖಂಡ್ ವಿಧಾನಸಭೆಯ ಎರಡನೇ ಪಂತದ ಚುನಾವಣೆಗೆ ಒಂದು ದಿನ ಬಾಕಿ ಇರುವಂತೆ ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಮತದಾರರನ್ನು ಓಲ್ಲೆಸಿಕೊಳ್ಳಲು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ

ಪೂರ್ವ ಸಿಂಗ್ಭೂಮ್ ಪಠ್ಲಿಮ ಸಿಂಗ್ಭೂಮ್ ಸರ್ಕೆಲಾ ಕರ್ವಾನ್ ರಾಂಚಿ ಖುಂತಿ ಗುಮ್ಲಾ ಮತ್ತು ಸಿಮ್ರೇಗಾ ಜಿಲ್ಲೆಗಳಲ್ಲಿನ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಮಂಥಾರ್ನಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ಐಸಿಸಿ ಟೆಸ್ಟ್ ಕ್ರಿಕೆಟ್ ರ್ನಾಂಕಿಂಗ್ ಪಟ್ಟಿಯಲ್ಲಿ ಭಾರತ ತಂಡದ ನಾಯಕ ವಿರಾಟ್ ಕೊಟ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ ದುಬೈನಲ್ಲಿ ಇಂದು ಬಿಡುಗಡೆ ಮಾಡಿದ ಈ ಪಟ್ಟಿಯಲ್ಲಿ ಅವರು ಸ್ಲೀವ್ಸಿತ್ ಅವರನ್ನು ಹಿಂದಿಕಿದ್ದಾರೆ

ಕೊಚ್ಚಿಯಲ್ಲಿಂದು ದಕ್ಷಿಣ ವಲಯದ ನೌಕಾಪಡೆಯ ಕಮಾಂಡ್ ವತಿಯಿಂದ ನೌಕಾ ಪಡೆ ದಿನವನ್ನು ಆಚರಿಸಲಾಯಿತು ದಕ್ಷಿಣ ವಲಯದ ನೌಕಾಪಡೆಯ ಕಮಾಂಡ್ನ ಫ್ಲಾಗ್ ಆಫೀಸರ್ ಮತ್ತು ಕಮಾಂಡರ್ ಇನ್ ಚೀಫ್ ವೈಸ್ ಅಡ್ಡಿರಲ್ ಎ

ಚಾವ್ಲಾ ನೌಕಾನೆಲೆಯಲ್ಲಿರುವ ಯುದ್ದ ಸ್ಕಾರಕಕ್ಕೆ ಪುಪ್ಪಗುಚ್ದವಿರಿಸಿ ಹುತಾತ್ನ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು